ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಭಾಷಣ ಸರ್ವರನ್ನು ಒಳಗೊಂಡ ಸದೃಢ ಭಾರತ ನಿರ್ಮಾಣದ ನೂತನ ಸರ್ಕಾರದ ಮುನ್ನೊಟ ಅನಾವರಣ

ಮೆದುಳು ಜ್ವರ ಪೀಡಿತ ಬಿಹಾರದ ಜಿಲ್ಲೆಗಳಿಗೆ ಕೇಂದ್ರದಿಂದ ಎಂಟು ಅತ್ನಾಧುನಿಕ ಜೀವರಕ್ಷಕ ಸಾಧನಗಳನ್ನು ಒಳಗೊಂಡ ಆಬ್ಬುಲೆನ್ಸ್ಗಳ ರವಾನೆ

ಗುಜರಾತ್ನಲ್ಲಿ ಮೂರು ದಶಕಗಳ ಹಿಂದೆ ಸಂಭವಿಸಿದ ಲಾಕಪ್ಡೆತ್ ಪ್ರಕರಣ ಸಂಬಂಧ ಸೇವೆಯಿಂದ ವಜಾಗೊಂಡಿರುವ ಐಪಿಎಸ್ ಅಧಿಕಾರಿ ಸಂಜೀವ್ ಭಟ್ಗೆ ಜಾಮ್ನಗರದ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆ

ಮಹತ್ವಾಕಾಂಕ್ಷೆಯೊಂದಿಗೆ ಸಮಗ್ರ ಬಲಿಷ್ಟ ಸುರಕ್ಷಿತ ಸಮ್ಬದ್ದ ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುನ್ನಡೆದಿದೆ ಈ ಪಯಣವು ಎಲ್ಲರೊಂದಿಗೆ ಎಲ್ಲರ ವಿಕಾಸ ಎಲ್ಲರ ವಿಶ್ಲಾಸದ ಸ್ಪೂರ್ತಿಯೊಂದಿಗೆ ಸಾಗಿದೆ ಎಂದು ರಾಷ್ಷಪತಿ ರಾಮನಾಥ ಕೋವಿಂದ್ ಇಂದು ತಿಳಿಸಿದ್ದಾರೆ ಸಂಸತ್ತಿನ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ ಕೋವಿಂದ್ ಮೊದಲ ದಿನದಿಂದಲೇ ಕೇಂದ್ರ ಸರ್ಕಾರ ದುರಾಡಳಿತದಿಂದ ಜನರು ಎದುರಿಸುತ್ತಿರುವ ಸಂಕಷ್ಟಗಳನ್ನು ದೂರ ಮಾಡಿ ಅವರಿಗೆ ಎಲ್ಲ ಅಗತ್ತ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಅವರ ಬದುಕನ್ನು ಸುಧಾರಿಸಲು ಬದ್ಧವಾಗಿದೆ ಎಂದು ತಿಳಿಸಿದರು ಅರ್ಧಕ್ಕಿಂತ ಹೆಚ್ಚು ಸಂಸತ್ ಸದಸ್ಯರು ಇದೇ ಮೊದಲ ಬಾರಿಗೆ ಆಯ್ಲೆಯಾಗಿದ್ದಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಮಹಿಳಾ ಸಂಸತ್ ಸದಸ್ನರು ಲೋಕಸಭೆಗೆ ಆಯ್ತೆಯಾಗಿದ್ದಾರೆ ಎಂದರು ನವ ಭಾರತವು ಜನರ ಮನಸ್ನು ಹೆದರಿಕೆ ಮುಕ್ತವಾಗಿರಬೇಕು ಮತ್ತು ಉನ್ನತ ಆತ್ತಗೌರವದೊಂದಿದೆ ಅವರು ತಲೆ ಎತ್ತಿ ನಡೆಯಬೇಕು ಎಂಬ ಗುರುದೇವ್ ರವೀಂದ್ರನಾಥ ಠಾಗೋರರ ಕಲ್ಪನೆಗಳನ್ನು ಮುಂದುವರಿಸಿಕೊಂಡು ಹೋಗಲಿದೆ ಎಂದು ರಾಮನಾಥ ಕೋವಿಂದ್ ಹೇಳಿದರು ನವ ಭಾರತದ ಮುನ್ನೋಟವು ಶ್ರೀ ನಾರಾಯಣ ಗುರು ಅವರ ಕಲ್ಪನೆಗಳಿಂದ ಸ್ಪೂರ್ತಿ ಪಡೆದಿದೆ ಎಂದು ತಿಳಿಸಿದರು ಸರ್ಕಾರದ ಉಪ್ರಕಮಗಳನ್ನು ಪಟ್ಟಿ ಮಾಡಿದ ರಾಷ್ಟಪತಿಯವರು ದೇಶದ ಪ್ರತಿಯೊಬ್ಬ ರೈಕರಿಗೂ ಪ್ರಧಾನಮಂತ್ರಿಯವರ ಕಿಸಾನ್ ಸಮ್ಲಾನ್ ನಿಧಿ ಒದಗಿಸಲು ನಿರ್ಧರಿಸಲಾಗಿದೆ ಎಂದರು ಪ್ರಥಮ ಸಂಪುಟ ಸಭೆಯಲ್ಲೇ ಅನುಮೋದನೆ ನೀಡಲಾದ ಸಣ್ಣ ಅಂಗಡಿ ಮಾಲೀಕರು ಮತ್ತು ಚಿಲ್ಲರೆ ವ್ಯಾಪಾರಸ್ಥರಿಗಾಗಿ ಸರ್ಕಾರದ ಪಿಂಚಣಿ ಯೋಜನೆಯನ್ನು ಶ್ಲಾಘಿಸಿದರು

ಮಹಿಳೆಯರ ಸಬಲೀಕರಣ ಸರ್ಕಾರದ ಉನ್ನತ ಆದ್ಯತೆಯಾಗಿದ್ದು ಅವರು ಸಾಮಾಜಿಕ ಮತ್ತು ಆರ್ಥಿಕ ರಂಗದಲ್ಲಿ ಪಾಲ್ಗೊಳ್ಳುವುದು ಅಭಿವೃದ್ದಿ ಹೊಂದಿದ ಸಮಾಜಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಮಹಿಳೆಯರು ಪ್ರಗತಿ ಸಾಧಿಸಬೇಕು ಎಂಬುದಷ್ಷೇ ಸರ್ಕಾರದ ಗುರಿಯಲ್ಲಿ ಬದಲಾಗಿ ಮಹಿಳಾ ನೇತೃತ್ವದ ಅಭಿವೃದ್ದಿಯಾಗಬೇಕು ಎಂದು ಬಯಸುತ್ತದೆ ಎಂದರು ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಸರ್ಕಾರ ಕಠಿಣ ದಂಡನೆ ರೂಪಿಸಿದೆ ಎಂದರು

ಸದನದ ಕಲಾಪಗಳು ಸುಗಮವಾಗಿ ನಡೆಯಲು ಎಲ್ಲಾ ರಾಜ್ಯಕೀಯ ಪಕ್ಷಗಳು ಸಹಕರಿಸಬೇಕೆಂದು ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಎಂ ವೆಂಕಯ್ಯನಾಯ್ಡು ಮನವಿ ಮಾಡಿದ್ದಾರೆ ನವದೆಹಲಿಯಲ್ಲಿಂದು ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಔತಣಕೂಟ ಸಭೆಯಲ್ಲಿ ಜನರ ಆಶೋತ್ತರಗಳನ್ನು ಈಡೇರಿಸಲು ಮೊದಲ ಆದ್ಯತೆ ನೀಡಬೇಕೆಂದು ರಾಜ್ಯಸಭೆಯ ಎಲ್ಲಾ ಸದನ ನಾಯಕರಿಗೆ ಕರೆ ನೀಡಿದರು ಸದನದ ಘನತೆ ಮತ್ತು ಗೌರವಗಳನ್ನು ಸದಾ ಎತ್ತಿಹಿಡಿಯುವ ಕೆಲಸ ಮಾಡಬೇಕು

ದೇಶದ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ರಾಜ್ಲಸಭೆ ಆದರ್ಶಪ್ರಾಯವಾಗಿರುವಂತೆ ಕಾರ್ಯನಿರ್ವಹಿಸುವುದು ಅಗತ್ಯ ಎಂದು ಅವರು ಒತ್ತು ಹೇಳಿದರು

ಯೋಗಾಭ್ಯಾಸದಿಂದ ಆಗುವ ಪಲವಾರು ಉಪಯೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ

ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ರಾಂಚಿಯಲ್ಲಿ ನಡೆಯಲಿದ್ಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ದೇಶಾದ್ಯಂತ ನಡೆಯಲಿರುವ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಲಕ್ಷಾಂತರ ಜನರು ಪಾಲ್ಗೊಳ್ಳಲಿದ್ದು ಸಾಮೂಹಿಕ ಯೋಗ ಪ್ರದರ್ಶನಗಳು ನಡೆಯಲಿದೆ ಸಿಐಐ ಎಫ್ಐಸಿಸಿಐ ಕಂಪನಿ ಕಾರ್ಯದರ್ಶಿ ಸಂಸ್ಟೆ ಸೇರಿದಂತೆ ವಿವಿಧ ಕ್ಟೆಗಾರಿಕಾ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳಾದ ಸಿಬಿಎಸ್ಇ ಎನ್ಸಿಇಆರ್ಟಿ ಮತ್ತು ಯುಜಿಸಿ ಸಹ ಈ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ

ಇದಲ್ಲದೆ ಕೆಂಪುಕೋಟೆ ನೆಹರು ಪಾರ್ಕ್ ಲೋದಿ ಗಾರ್ಡನ್ ತಾಳ್ಕೋಟಾ ಗಾರ್ಡನ್ ಯಮುನಾ ಕ್ರೀಡಾ ಸಮುಚ್ವಯ ಮತ್ತು ದ್ವಾರಕದಲ್ಲೂ ಕಾರ್ಯಕ್ರಮಗಳು ನಡೆಯಲಿವೆ ಸಂಸತ್ ಸದಸ್ಕರಿಗಾಗಿ ಸಂಸತ್ ಭವನದ ಆವರಣದಲ್ಲಿ ಯೋಗ ಶಿಬಿರವನ್ನು ಏರ್ಪಡಿಸಲಾಗಿದೆ ತಾತ್ಕಲಿಕವಾಗಿ ತೊಗರಿ ಬೇಳೆ ದರ ಹೆಚ್ಚಾಗಿದ್ದು ಇನ್ನೊಂದು ವಾರದಲ್ಲಿ ಈ ದರಗಳು ಸ್ಥಿರಗೊಳ್ಳಲಿವೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತಾರಣಾ ಖಾತೆ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಬೆಳಗ್ಗೆ ಉನ್ನತ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಪಾಸ್ವಾನ್ ತಮ್ಮ ಸಚಿಚಾಲಯ ಇದುವರೆಗೂ ಜಾರಿಗೆ ತಂದಿರುವ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ನಡೆಸಿದರು

ಆಯುಷ್ ಇಲಾಖೆಯ ಪ್ರಕಟಣೆಯಂತೆ ಗುಜರಾತ್ ಲೈಫ್ ಮಿಷನ್ನ ಸ್ವಾಮಿ ರಾಜರ್ಷಿಮುನಿ ಇಟಲಿಯ ಶ್ರೀಮತಿ ಅಂತೋನಿಟ್ಟ ರೋಜಿ ಬಿಹಾರದ ಯೋಗ ಶಾಲೆ ಜಪಾನ್ನ ಮುಂಗರ್ ಮತ್ತು ಜಪಾನ್ ಯೋಗ ನಿಕೇತನ ಮರಸ್ಕಾರವನ್ನು ಪಡೆದುಕೊಂಡಿವೆ ಯೋಗಕ್ಕಾಗಿ ಪ್ರಚಾರ ಮತ್ತು ವಿಕಾಸದ ವಿಶಿಷ್ಟ ಸೇವೆಗಾಗಿ ಈ ಮರಸ್ಕಾರವನ್ನು ಕೊಡಲಾಗುತ್ತಿದೆ

ಜಾಗತೀಕ ಕಾರ್ಯಕ್ರಮದ ಅಂಗವಾಗಿ ಮಾರ್ಗೊವಾದ ವಿವಿಧ ಶಾಲೆಗಳಲ್ಲೂ ತರಬೇತಿ ಶಿಬಿರಗಳು ನಡೆದವು ನಾಳಿನ ಯೋಗ ದಿನ ಕಾರ್ಯಕ್ರಮದಲ್ಲಿ ಪಂತಾಜಲಿ ಯೋಗ ಸಮಿತಿ ಮತ್ತು ನೆಹರೂ ಯುವ ಕೇಂದ್ರದಂತಹ ವಿವಿಧ ಸಂಘಟನೆಗಳು ಮತ್ತು ಇಲಾಖೆಗಳು ಭಾಗವಹಿಸಲಿವೆ ಎಂದು ರವೀಂದ್ರ ಭವನದ ಅಧ್ಯಕ್ಷ ಪ್ರಶಾಂತ್ ನಾಯಕ್ ತಿಳಿಸಿದರು ಯೋಗಾಭ್ಯಾಸ ಮಾಡುವಂತೆ ಕೇಂದ್ರ ಕ್ರೀಡಾ ಹಾಗೂ ಯುವಜನ ಸೇವೆ ಸಚಿವ ಕಿರಣ್ ರಿಜಿಜೂ ಯುವಕರು ಅಥ್ಲೆಟ್ಗಳು ಮತ್ತು ಮಾಧ್ಯಮದವರಿಗೆ ಕರೆ ನೀಡಿದ್ದಾರೆ ಸಂಸತ್ ಭವನದ ಹೊರಗೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಅಂತಾರಾಷ್ಷೀಯ ಯೋಗಾದಿನಾಚರಣೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು

ಹರ್ಷವರ್ಧನ್ ಸೂಚನೆ ನೀಡಿದ್ದಾರೆ ಕೇಂದ್ರ ಸರ್ಕಾರ ನಿನ್ನೆ ಬಿಹಾರಕ್ಷೆ ಕಳುಹಿಸಿದ್ದ ಮಕ್ಕಳ ತಜ್ಞರ ಹತ್ತು ತಂಡಗಳು ಹಾಗೂ ಅರೆವ್ನೆದ್ಯಕೀಯ ಸಿಬ್ಲಂದಿಯ ಐದು ತಂಡಗಳು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಹರ್ಷವರ್ಧನ್ ತಿಳಿಸಿದ್ದಾರೆ ಗುಜರಾತ್ನಲ್ಲಿ ಮೂರು ದಶಕಗಳ ಹಿಂದೆ ಸಂಭವಿಸಿದ ಲಾಕಪ್ಡೆತ್ ಪ್ರಕರಣ ಸಂಬಂಧ ಸೇವೆಯಿಂದ ವಜಾಗೊಂಡಿದ್ದ ಐಪಿಎಸ್ ಅಧಿಕಾರಿ ಸಂಜೀವ್ ಭಟ್ ಅವರಿಗೆ ಜಾಮ್ನಗರ್ ಸೆಷನ್ಸ್ ನ್ಯಾಯಾಲಯ ಇಂದು ಜೀವಾವಧಿ ಶಿಕ್ಷೆ ವಿಧಿಸಿದೆ ಭಟ್ ಅಪರಾಧಿಯೆಂದು ನ್ಯಾಯಾಲಯ ಘೋಷಿಸಿದ್ದು ಭಟ್ ಹಾಗೂ ಪೊಲೀಸ್ ಪೇದೆ ಪ್ರವೀಣ್ ಜಾಲಾ ಎಂಬುವವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ

ಬಂಧಿತರನ್ನು ಬಿಡುಗಡೆ ಮಾಡಿದ ನಂತರ ಅವರ ಪೈಕಿ ಪ್ರಭುದಾಸ್ ವಿಷ್ಣಾಣಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು ಮೃತರ ಸಹೋದರ ಅಮೃತ್ಬಾಯ್ ಸಂಜೀವ್ ಭಟ್ ಮತ್ತು ಇತರ ಎಂಟು ಮಂದಿ ಪೊಲೀಸರು ಲಾಪಕ್ನಲ್ಲಿ ನೀಡಿದ ಕಿರುಕುಳದಿಂದ ಪ್ರಭುದಾಸ್ ವಿಷ್ಣಾಣಿ ಮೃತಪಟ್ಟಿದ್ದಾನೆ ಎಂದು ಆರೋಪಿ ದೂರು ನೀಡಿದ್ದರು

ಅರ್ಥಶತಕ ಬಾರಿಸಿದ ಫಿಂಚ್ ಹಾಗೂ ವಾಜಾ ಬೃಹತ್ ಮೊತ್ತ ಕಲೆ ಹಾಕಲು ನೆರವಾದರು